ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಕೇರಳ ನೆರೆ ಸಂತ್ರಸ್ತರಿಗಾಗಿ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ವತಿಯಿಂದ ಅಗತ್ತ ಪರಿಕರಗಳನ್ನು ಹೊತ್ತೊಯುತ್ತಿರುವ ಟ್ರಕ್ಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಕೇಂದ್ರ ಸರಕಾರ ಕೊಡಗನ್ನು ನಿರ್ಲಕ್ಷಿಸಿದೆ ಎನ್ಡಿಆರ್ಎಫ್ ಸಿಬ್ಲಂದಿ ಕಳುಹಿಸಿದ್ದು ಬಿಟ್ಟರೆ ಕೇಂದ್ರದಿಂದ ಯಾವುದೇ ಸಹಾಯವಾಗಿಲ್ಲ ಎಂದರು ಪ್ರಧಾನಿ ನರೇಂದ್ರ ಮೋದಿ ಕೇರಳದ ನಷ್ಟದ ಅಂದಾಜು ಮುನ್ನವೇ ಪಣ ಬಿಡುಗಡೆ ಮಾಡಿದ್ದು ಅದೇ ರೀತಿ ಕೊಡಗಿಗೂ ನೆರವು ನೀಡಲಿ ಎಂದು ಪರಮೇಶ್ವರ್ ಹೇಳಿದರು ಅತಿವ್ಯಷ್ಟಿಯಿಂದ ನಲುಗಿರುವ ಕೊಡಗಿನ ಗ್ರಾಮಗಳಿಗೆ ಶೀಘವಾಗಿ ಸರ್ಕಾರಿ ಬಸ್ ಸಂಚಾರ ಸೇವೆಯನ್ನು ಪುನರಾರಂಭಿಸಲಾಗುತ್ತದೆ ಎಂದು ಸಾರಿಗೆ ಸಚಿವ ಡಿ

ತಮ್ನಣ್ಣ ಹೇಳಿದ್ದಾರೆ ಅವರು ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಿಗೆ ಬೇಟಿ ನೀಡಿ ಸಂತ್ರಸ್ವರೊಂದಿಗೆ ಮಾತನಾಡಿದರು ಈ ಸಂದರ್ಭ ಸುಧಿಗಾರರೊಂದಿಗೆ ಅವರು ಮಾತನಾಡಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಕೊಡಗಿನ ಗ್ರಾಮೀಣ ಪ್ರದೇಶಗಳಿಗೆ ಸಂಚಾರ ಸೇವೆಯನ್ನು ಮುಂದಿನ ವಾರ ಪುನರಾರಂಭಿಸಲಾಗುತ್ತದೆ

ಜಿಲ್ಲೆಯಲ್ಲಿ ಜನಜೀವನ ಸಪಜ ಸ್ವಿತಿಯತ್ತ ಮರಳುತ್ತಿದೆ ಭೂಕುಸಿತದಿಂದ ಮನೆಕಳೆದುಕೊಂಡವರು ಹೊಸ ಜೀವನ ಕಟ್ಟಿಕೊಳ್ಳಲು ಸರ್ಕಾರದ ಮೊರೆ ಹೋಗಿದ್ದಾರೆ

ಇದರಲ್ಲಿ ಕೆಲವರು ತಮ್ನ ಗ್ರಾಮಗಳಿಗೆ ತೆರಳುತ್ತಿದ್ದಾರೆ

ಸೇನಾ ಪಡೆ ಹಾಗೂ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತು ನಾಗರಿಕ ಮೋಲಿಸ್ ಸಿಬ್ಬಂದಿ ಭಾರಿ ಯಂತ್ರಗಳ ನೆರವಿನಿಂದ ರಸ್ತೆಗಳನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಗುಡ್ಡಗಾಡು ಪ್ರದೇಶದಲ್ಲಿ ಹಾನಿಯಾಗಿರುವ ಕಾಫಿ ಅಡಿಕೆ ಸಾಂಭಾರು ಪಧಾರ್ಥಗಳ ನಪ್ಪಕ್ಕೆ ಬಾರೀ ಪ್ರಮಾಣದ ಪರಿಹಾರ ಧನವನ್ನು ಬಿಡುಗಡೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿದ್ದಾರೆ ನೆರೆಯಿಂದ ಉಂಟಾಗಿರುವ ಹಾನಿ ಕುರಿತಂತೆ ಅಂದಾಜು ವರದಿ ತಯಾರಿಸಲಾಗುತ್ತಿದ್ದು ಅಂತಿಮ ವರದಿಯನ್ನು ಅತಿ ಶೀಘದಲ್ಲಿಯೇ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಶ್ರೀವಿದ್ದಾ ತಿಳಿಸಿದ್ದಾರೆ ಮನೆ ಹಾನಿಯಿಂದ ತಮ್ಮ ಆಧಾರ್ ಗುರುತಿನ ಪತ್ರವನ್ನು ಕಳೆದುಕೊಂಡಿರುವ ಸಂತ್ರಸ್ತರಿಗಾಗಿ ಗುರುತಿನ ಪತ್ರ ಒದಗಿಸಲು ಪರಿಹಾರ ಕೇಂದ್ರಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಚಿಸಿರುವ ಪರಿಹಾರ ಸಮಿತಿಯ ಅಧ್ಯಕ್ಷ ರಾಜ್ಯಸಭಾ ಸದಸ್ನ ಕೆ

ರಾಮಮೂರ್ತಿ ಕೊಡಗು ಜಿಲ್ಲೆಯ ಕೆಲ ಪ್ರದೇಶಗಳಿಗೆ ಸಮಿತಿ ಸದಸ್ಯರೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

ನಗರ ಸ್ವಳೀಯ ಸಂಸ್ಥೆಗಳ ಚುನಾವಣೆ ಮುಗಿದ ಬಳಿಕ ಸೆಪ್ಷಂಬರ್ ತಿಂಗಳಲ್ಲಿ ನಿಗಮ ಮಂಡಳಿಗೆ ನೇಮಕ ಹಾಗೂ ಸಚಿವ ಸಂಮಟ ವಿಸ್ತರಣೆ ನಡೆಯಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಸಗೋಷ್ವಿಯಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರಕಾರ ಐದು ವರ್ಷ ಅಡಳಿತ ನಡೆಸಲಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಟಿತ ಹಿಂದಿನ ಕಾಂಗ್ರೆಸ್ ಸರಕಾರದ ಜನವರ ಕಾರ್ಯಗಳನ್ನು ರಾಜ್ಯದ ಜನತೆ ಮರೆತಿಲ್ಲ ಎಂದು ಹೇಳಿದರು ಕೇಂದ್ರದ ಎನ್ಡಿಎ ಸರಕಾರ ಯಾವುದೇ ಅಭಿವೃದ್ದಿ ಪರ ಕೆಲಸಗಳನ್ನು ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದಿನೇಶ್ ಗುಂಡೂರಾವ್ ಆರೋಪಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮಾಸಿಕ ಆಕಾಶವಾಣಿಯ ಕಾರ್ಯತ್ರಮ ಮನ್ ಕಿ ಬಾತ್ ನಾಳೆ ಭಾನುವಾರ ಬಿತ್ತರವಾಗಲಿದೆ ದೇಶ ವಿದೇಶದಲ್ಲಿರುವ ಜನತೆಯೊಂದಿಗೆ ಪ್ರಧಾನಿ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲಿದ್ದಾರೆ

ಈ ಕಾರ್ಯಕ್ರಮ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ ಅಲ್ಲದೆ ಯೂ ಟ್ಯೂಬ್ ವಾಹಿನಿ ಪ್ರಧಾನಮಂತ್ರಿ ಕಛೇರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣೆ ಹಾಗೂ ದೂರದರ್ಶನದ ಜಾಲತಾಣಗಳಲ್ಲೂ ಬಿತ್ತರಗೊಳ್ಳಲಿದೆ

ಏಕ ರೂಪ ಶಿಕ್ಷಣ ಪದ್ದತಿಯಿಂದ ಪರಿಮೂರ್ಣ ವ್ಯಕ್ತಿಕ್ಷ ರೂಮಗೊಳ್ಳಲು ಸಾಧ್ಯವಿಲ್ಲ ಸ್ವಂತಿಕ ಅಡಿಪಾಯದ ಮೇಲೆ ವ್ಯಕ್ತಿತ್ವ ಬೆಳೆಸುವಂತಪ ಶಿಕ್ಷಣ ದೊರೆಯುವಂತಾಗಬೇಕು ಎಂದು ಕೇಂದ್ರ ಕೌಶಲ್ಕಾಭಿವ್ಯದ್ದಿ ಮತ್ತು ಉದ್ಯಮಶೀಲತೆ ಖಾತೆಯ ರಾಜ್ಞ ಸಚಿವ ಅನಂತ ಕುಮಾರ್ ಹೆಗಡೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ವೃತ್ತಿ ಮಾರ್ಗದರ್ಶನ ಪಾಗೂ ಕೌನ್ಸಲಿಂಗ್ ಕೋಶ ಮತ್ತು ವಿಷಯ ತಜ್ಞರೊಂದಿಗೆ ವೃತ್ತಿ ಸಮಾಲೋಜನಾ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ದೇಶಕ್ಕೆ ಪೂರಕವಾದ ವ್ಯಕ್ತಿತ್ವ ರೂಪಿಸುವ ನಿಟ್ಟನಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಎಂದು ಅವರು ಹೇಳಿದರು

ಇದೇ ಸಂದರ್ಭದಲ್ಲಿ ಸಂಚಾರಿ ವಿಜ್ಞಾನ ಪ್ರಯೋಗಾಲಯ ವಾಹನಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎನ್

ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಒದಗಿಸುವ ಪ್ರಕ್ರಿಯೆ ಕಾರ್ಯ ಮುಗಿದಿದ್ದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಈ ಬಗ್ಗೆ ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂದು ಹೇಳಿದರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಚಿತಾಭಸ್ಮವನ್ನು ರಾಜ್ಯದ ಐದು ನದಿಗಳಲ್ಲಿ ಬಿಜೆಪಿ ವತಿಯಿಂದ ಇಂದು ವಿಸರ್ಜೆಸಲಾಯಿತು ನೇತಾವತಿ ಮಲಪ್ರಭಾ ತುಂಗಭದ್ರ ಕೃಷ್ಣಾ ಶಿವಮೊಗ್ಗದ ತುಂಗಾನದಿಯಲ್ಲಿ ವಾಜಪೇಯಿ ಅವರ ಚಿತಾಭಸ್ಮವನ್ನು ವಿಸರ್ಜಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಗ್ಗೆ ಬಳ್ಳಾರಿ ನಗರದಲ್ಲಿ ವಾಜಪೇಯಿ ಚಿತಾಭಸ್ಮದ ಕಳತದ ಮೆರವಣಿಗೆ ನಡೆಯಿತು ಸಂಜೆ ಪಂಪಿಯ ತುಂಗಭದ್ರಾ ನದಿಯಲ್ಲಿ ಚಿತಾಭಸ್ಮವನ್ನು ವಿಸರ್ಜಿಸಲಾಯಿತು ಶಾಸಕ ಗಾಲಿ ಸೋಮಶೇಖರರೆಡ್ಡಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಜೆನ್ನಬಸವನಗೌಡ ಸೇರಿದಂತೆ ಅನೇಕ ಮುಖಂಡರು ಚಿತಾಭಸ್ಮಕ್ಕೆ ಪುಷ್ಪ ನಮನ ಸಲ್ಲಿಸಿದರು

ಯುವಜನತೆ ದೇಶ ಕಟ್ಟುವ ಕೆಲಸ ಮಾಡಬೇಕೆಂದು ದಾವಣಗೆರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ತ ಕಾರ್ಯದರ್ಶಿ ಕೆಂಗಬಾಲಯ್ಯ ಹೇಳಿದ್ದಾರೆ ದಾವಣಗೆರೆ ಎಆರ್ಜಿ ಕಾಲೇಜಿನಲ್ಲಿಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತರಾಷ್ಟೀಯ ಯುವ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು

ಮಹಾರಾಷ್ಟದ ಉಜನಿ ಅಣೆಕಟ್ಟಿನಿಂದ ನೀರು ಹೊರಬಿಟ್ಟಿರುವ ಹಿನ್ನಲೆಯಲ್ಲಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಪರಿವು ಹೆಚ್ಚಾಗಿದ್ದು ಅಲ್ಲಿನ ನಿವಾಸಿಗಳಿಗೆ ಮುನ್ನಚ್ಚರಿಕೆ ನೀಡಿದೆ